ವ್ಯವಸ್ಥಿತವಾಗಿ ಮತದಾರರ ಗುರುತಿನ ಚೀಟಿಗಳ ಸಂಗ್ರಹ ರಾಜ್ಯ ಚುನಾವಣಾ ಆಯೋಗದ ಮಾಹಿತಿ ಈ ಪ್ರಕರಣದಲ್ಲಿ ಯಾವ ಪಕ್ಷ ಶಾಮೀಲು ಎನ್ನುವ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪರಸ್ವರ ಆರೋಪ

ವಿಧಾನಸಭಾ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ಇನ್ನೊಂದೇ ದಿನ ಅವಕಾಶ ರಾಜ್ಯಾದ್ಯಂತ ಅಬ್ಬರದ ಪ್ರಚಾರ

ಈ ಚೀಟಿಗಳ ವಿವರಗಳನ್ನು ಕಲೆ ಹಾಕಿ ಅವರಿಗೆ ದೊರೆಯುತ್ತಿರುವ ಸವಲತ್ತುಗಳ ಮಾಹಿತಿಯನ್ನು ವ್ಯವಸ್ಟಿತವಾಗಿ ಸಂಗ್ರಹಿಸಲಾಗಿದ್ದು ಇದನ್ನು ಗಮನಿಸಿದರೆ ಆ ಮತದಾರರ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ನಡೆದಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಈ ಸಂಜೆ ನಡೆದ ಸುದ್ವಿಗೋಷ್ಠಿಯಲ್ಲಿ ಅವರು ಈ ಮಾಹಿತಿ ನೀಡಿದ್ದು ಪ್ರಕರಣದ ಬಗ್ಗೆ ಪೊಲೀಸ್ ತನಿಖೆ ಪ್ರಗತಿಯಲ್ಲಿದೆ ನಿನ್ನೆ ವಶಪಡಿಸಿಕೊಳ್ಳಲಾಗಿರುವ ವೋಟರ್ ಕಾರ್ಡ್ಗಳು ಪ್ರಾಥಮಿಕ ತನಿಖೆಯ ವೇಳೆ ಅಸಲಿ ಮತದಾರರ ಚೀಟಗಳಂತೆ ಕಾಣುತ್ತಿವೆ ಎಂದು ಅವರು ಹೇಳಿದರು ಇದುವರೆಗೆ ಈ ಪ್ರಕರಣ ಸಂಬಂಧ ಇಬ್ಬರನ್ನು ಬಂಧಿಸಲಾಗಿದೆ ದೆಹಲಿಯಿಂದ ಚುನಾವಣಾ ಆಯೋಗ ಉಪಚುನಾವಣಾ ಆಯುಕ್ತರನ್ನು ಬೆಂಗಳೂರಿಗೆ ರವಾನನಿಸಿದ್ದು ಅವರು ಪ್ರಕರಣವನ್ನು ಪರಿಶೀಲಿಸಿ ವರದಿ ನೀಡಿದ ನಂತರ ಆರ್

ನಗರ ಮತಕ್ಷೇತ್ರದಲ್ಲಿ ಮತದಾನ ನಡೆಸುವ ಬಗ್ಗೆ ತೀರ್ಮಾನವಾಗಲಿದೆ ಎಂದು ತಿಳಿಸಿದರು

ಮತದಾರರ ಮನವೊಲಿಕೆಗೆ ಹರಸಾಹಸ ನಡೆಸುತ್ತಿದ್ದಾರೆ ರಾಜ್ಯದ ಬಹುತೇಕ ಕಡೆ ರಣಬಿಸಿಲಿನ ಕಾವನ್ನು ಅಗ್ರ ನಾಯಕರ ಆರೋಪ ಪ್ರತ್ಯಾರೋಪಗಳು ಮತ್ತಷ್ಟು ಹೆಚ್ಚಿಸಿವೆ ಮತದಾರರಿಗೆ ಆಮಿಷವೊಡ್ಡಲು ರಾಜಕೀಯ ಪಕ್ಷಗಳು ರಹಸ್ಟವಾಗಿ ನಡೆಸುವ ಕಾರ್ಯಾಚರಣೆಗಳಿಗೆ ಲಗಾಮು ಹಾಕಲು ರಾಜ್ಯ ಚುನಾವಣಾಧಿಕಾರಿಗಳ ಕಚೇರಿ ಕಟ್ಟೆಚ್ಚರ ವಹಿಸಿದೆ ರಾಜ್ಯಾದ್ಯಂತ ಎಲ್ಲಾ ಚುನಾವಣಾ ಚೆಕ್ ಪೋಸ್ಟ್ಗಳಲ್ಲಿ ಖಾಸಗಿ ವಾಹನಗಳ ಮೇಲೆ ಅಧಿಕಾರಿಗಳು ನಿಕಟ ನಿಗಾ ಇಟ್ಟಿದ್ದಾರೆ

ಪ್ರಚಾರದ ಅಬ್ಲರದಲ್ಲಿ ನಡೆಯುವ ವಿದ್ಯಮಾನಗಳಿಗೆ ಗಮನ ಕೊಡದೆ ಮತದಾನದ ಪವಿತ್ರ ಕರ್ತವ್ಯವನ್ನು ಜನರು ನಿರ್ವಹಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಈ ಸಂಜೆ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಅವರು ಮತದಾನದ ದಿನ ಸಮೀಪಿಸುತ್ತಿರುವಂತೆ ಸೋಲುವುದು ಸ್ಪಷ್ಟವಾದಾಗ ರಾಜಕೀಯ ಪಕ್ಷಗಳು ಸೃಷ್ಟಿಸುವ ಸುಳ್ಳು ಸುದ್ದಿಗಳಿಂದ ಮತದಾರರು ಗೊಂದಲಕ್ಕೆ ಒಳಗಾಗಬಾರದು ಸಾವಿರಾರು ನಕಲಿ ಮತದಾರರ ಚೀಟಗಳ ಪತ್ತೆ ಕೋಟ್ನಾಂತರ ರೂಪಾಯಿ ನಗದು ಮತ್ತು ವಸ್ತುಗಳ ಜಪ್ತಿಯಿಂದ ಕಂಗಾಲಾಗಿರುವ ಕಾಂಗ್ರೆಸ್ ಪಕ್ಷ ಇಲ್ಲಸಲ್ಲದ ವದಂತಿಗಳನ್ನು ಹಬ್ಬಿಸುತ್ತಿದೆ ಎಂದರು ಇದಕ್ಕೂ ಮುನ್ನ ಚಿಕ್ಕಮಗಳೂರಿನಲ್ಲಿ ಬಹಿರಂಗ ಸಭೆಯನ್ನುದ್ದೇತಿಸಿ ಮಾತನಾಡಿದ ಪ್ರಧಾನ ಮಂತ್ರಿಗಳು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಿಚ್ಚಳ ಬಹುಮತ ದೊಂದಿಗೆ ಆಯ್ಕೆಯಾಗಿ ಸರ್ಕಾರ ರಚಿಸಲಿದೆ ಕಾಂಗ್ರೆಸ್ ಪಕ್ಷ ಈಗಾಗಲೇ ಸೋಲಿನ ಆತಂಕದಿಂದ ಚಡಪಡಿಸುತ್ತಿದೆ ಎಂದರು ಇಂದು ಬೆಳಗ್ಗೆ ಬಂಗಾರಪೇಟೆ ಬೀರಂಡಹ್ಳಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸಿದ ನರೇಂದ್ರ ಮೋದಿ ಬಿಜೆಪಿ ಸದಾ ದಲಿತರು ಹಾಗೂ ಮೀಸಲಾತಿಯ ಪರವಾಗಿದ್ದು ಕಾಂಗ್ರೆಸ್ ಪಕ್ಷ ಈ ವಿಚಾರದಲ್ಲಿ ಸುಳ್ಳು ಆರೋಪ ಮಾಡುತ್ತಾ ಬಂದಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಡೀಲ್ ರಾಜಕಾರಣ ಮಾಡುತ್ತಾ ಬಂದಿದೆ ದಲಿತರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ಳುತ್ತಿದ್ದು

ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಅನುಭವಿ ನಾಯಕರು ಇದ್ದರೂ ತಮ್ಮನ್ನು ತಾವೇ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸುವ ದುರಹಂಕಾರವನ್ನು ರಾಹುಲ್ ಗಾಂಧಿ ಪ್ರದರ್ಶಿಸಿದ್ದಾರೆಂದು ಪ್ರಧಾನಿ ಆರೋಪಿಸಿದರು

ರಾಜ್ಯವನ್ನು ಹಸಿವು ಮುಕ್ತಗೊಳಿಸಿದೆ ಯಾವುದೇ ಯೋಜನೆಯನ್ನು ಜನಾಭಿಪ್ರಾಯವನ್ನು ಆಧರಿಸಿಯೇ ರೂಪಿಸಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸಮರ್ಥಿಸಿಕೊಂಡಿದ್ದಾರೆ

ರಾಜ್ಯದ ಅಭಿವೃದ್ಲಿಗೆ ಮತ್ತಷ್ಟು ಜನಪ್ರಿಯ ಯೋಜನೆಗಳನ್ನು ತರಲಿದೆ ಬಿಜೆಪಿ ಸೋಲುವುದು ಖಟಿತ ಎಂದರು ರಾಹುಲ್ ಗಾಂಧಿ ಇಂದು ಬೆಂಗಳೂರಿನಲ್ಲಿ ಹೊರಮಾವು ಗಾರ್ಮೆಂಟ್ಲ್ ಕಾರ್ಖಾನೆಯ ಮಹಿಳಾ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿದರು

ಬಡವರನ್ನು ಕಡೆಗಣಿಸಲಾಗುತ್ತಿದೆ

ಅವರು ಇಂದು ಬೆಂಗಳೂರಿನ ಚಿಕ್ಕಪೇಟೆ ಶಿವಾಜಿನಗರ ಬಸವನಗುಡಿ ಸಿ

ರಾಮನ್ ನಗರದಲ್ಲಿ ರೋಡ್ ಷೋ ನಡೆಸಿ ತಮ್ಮ ಪಕ್ಕದ ಪರವಾಗಿ ಮತಯಾಚಿಸಿದರು

ನಕಲಿ ಮತದಾರರ ಗುರುತಿನ ಚೀಟ ಪ್ರಕರಣ ಆರ್

ನಗರದಲ್ಲಿ ಮಾತ್ರವಲ್ಲ ತಮ್ಮ ಪಕ್ಷದ ಪ್ರಾಬಲ್ಕ ಹೆಚ್ಚಾಗಿರುವ ಮತಕ್ಷೇತ್ರಗಳಲ್ಲೆಲ್ಲ ಇಂತಹ ಹುನ್ನಾರ ನಡೆಯುತ್ತಿವೆ ಎಂದು ಪಕ್ಷದ ರಾಜ್ಯಾಧಕ್ಷ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ದದಲ್ಲಿ ಮಾತನಾಡಿದ ಅವರು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸುತ್ತಿರುವ ಗ್ರಾಮದ ಮತದಾರರ ಹೆಸರು ಡಿಲಿಟ್ಯಾಗಿವೆ ಕಾಂಗ್ರೆಸ್ ಪಕ್ಷ ಕುತಂತ್ರ ರಾಜಕಾರಣ ಮಾಡುತ್ತಿವೆ ಚುನಾವಣಾ ಆಯೋಗ ನಿಪ್ಪಕ್ಷಪಾತವಾಗಿ ಚುನಾವಣೆ ನಡೆಸಲು ಸಮರ್ಪಕ ಕ್ರಮ ಕೈಗೊಳ್ಳಬೇಕು ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಮೈಸೂರಿನ ಚಾಮರಾಜ ಮತ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದರು ರಾಜ್ಯದಲ್ಲಿ ಐದು ವರ್ಷ ಸ್ಥಿರವಾದ ಮತ್ತು ಅಭಿವೃದ್ಧಿ ಪರವಾದ ಸರ್ಕಾರವನ್ನು ನೀಡಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮತದಾರರ ಅಶೀರ್ವಾದ ಮತ್ತೊಮ್ನೆ ದೊರೆಯುವ ಬಗ್ಗೆ ತಮಗೆ ಸಂಪೂರ್ಣ ವಿಶ್ವಾಸವಿದೆ ಎಂದರು ಮತ್ತೆ ರಾಜ್ಯದಲ್ಲಿ ಅಧಿಕಾರ ಸ್ವೀಕರಿಸಿ ಜನರ ನಿರೀಕ್ಷೆಗಳಿಗೆ ಕಾಂಗ್ರೆಸ್ ಸರ್ಕಾರ ಸ್ಪಂದಿಸಲಿದೆ ಎಂದರು

ತೋರಿಕೆಗಾಗಿ ಬಿಜೆಪಿ ನಾಯಕರ ಮನೆಗಳ ಮೇಲೆ ದಾಳಿಗಳು ನಡೆದಿದ್ದು ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ದಾಳಿಗಳು ನಡೆಯುತ್ತಿವೆ ಎಂದು ಸಿದ್ದರಾಮಯ್ಯ ಆರೋಪಿಸಿದರು

ನಿಜವಾದ ಮತದಾರರು ಪಕ್ಷಕ್ಕೆ ಮತ ಹಾಕುವುದಿಲ್ಲ ಎನ್ನುವುದು ಖಚಿತ ಪಟ್ಟರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಕಲಿ ಮತದಾರರ ಗುರುತಿನ ಚೀಟಗಳನ್ನು ಸಿದ್ದಪಡಿಸಿದೆ ಪ್ರಕರಣ ಪತ್ತಯಾದ ಅಪಾರ್ಟ್ಮೆಂಟ್ನಲ್ಲಿ ಪ್ರಿಂಟಿಂಗ್ ಮಷಿನ್ ಲ್ಟಾಪ್ಟಾಪ್ಗಳು ಲ್ಯಾಮಿನೇಷನ್ ಮಷಿನ್ ಹಾಲೋಗ್ರ ಮಷಿನ್ ಮೊದಲಾದ ಆಧುನಿಕ ಯಂತ್ರಗಳು ಪತ್ತೆಯಾಗಿರುವುದು ಇದಕ್ಕೆ ನಡೆದಿರುವ ವ್ಯವಸ್ಥಿತ ಸಿದ್ದತೆಯನ್ನು ಸಾಬೀತು ಮಾಡಿದೆ ಎಂದು ಅವರು ಹೇಳಿದರು ವಿಷಯ ಕುರಿತಂತೆ ಬಿಜೆಪಿ ಕಾರ್ಯಕರ್ತರಿಗೆ ಮಾಹಿತಿ ಲಭ್ಯವಾದ ಕೂಡಲೇ ಪೊಲೀಸ ಇಲಾಖೆಗೆ ತಿಳಿಬಿದರೂ ಅವರು ತಡವಾಗಿ ಆಗಮಿಸಿದ್ದಾರೆ ಸ್ಥಳದಲ್ಲಿದ್ದ ಉಪಕರಣಗಳನ್ನು ವಶಪಡಿಸಿಕೊಂಡಿದ್ದರೂ ಪ್ರಕರಣ ದೆಳಕಿಗೆ ಬರುವ ಮೊದಲೇ ಸಾಕಷ್ಟು ನಕಲಿ ವೋಟರ್ ಕಾರ್ಡ್ಗಳ ವಿಲೇವಾರಿಯಾಗಿರಬಹುದು ಎನ್ನುವ ಸಂದೇಹ ಮೂಡುತ್ತಿದೆ ಸಂಬಂಧಪಟ್ಟ ಮನೆಯ ಮಾಲೀಕರನ್ನು ಬಂಧಿಸಬೇಕು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ದ ತ್ರಮ ಕೈಗೊಳ್ಳಬೇಕು ರಾಜರಾಜೇಶ್ವರಿ ನಗರ ಮತಕ್ಷೇತ್ರದಲ್ಲಿ ಚುನಾವಣೆಯನ್ನು ಮುಂದೂಡಬೇಕೆಂದು ಜಾವಡೇಕರ್ ಆಗ್ರಹ ಪಡಿಸಿದರು

ನಗರ ಕ್ಷೇತ್ರದಲ್ಲಿ ನಕಲಿ ವೋಟರ್ ಕಾರ್ಡ್ಗಳು ಪತ್ತೆಯಾಗಿರುವ ಪ್ರಕರಣದಲ್ಲಿ ಬಿಜೆಪಿ ಶಾಮೀಲಾಗಿದ್ದು

ನಕಲಿ ಮತದಾರರ ಚೀಟಗಳು ಪತ್ತೆಯಾಗಿರುವ ಮನೆಯ ಮಾಲೀಕ ಹಾಗೂ ಬಾಡಿಗೆದಾರ ಇಬ್ಬರೂ ಆ ಪಕ್ಷಕ್ಕೆ ಸೇರಿದವರು ಆರ್

ನಗರ ಮತಕ್ಷೇತ್ರದಲ್ಲಿ ನಡೆದಿರುವುದು ಬಿಜೆಪಿಯ ನಾಟಕ ಎಂದು ದೂರಿನಲ್ಲಿ ವಿವರಿಸಿರುವುದಾಗಿ ಅವರು ನಂತರ ಸುದ್ದಿಗಾರರಿಗೆ ತಿಳಿಸಿದರು ಮತ್ತೊಂದೆಡೆ ನಕಲಿ ಗುರುತಿನ ಚೀಟಿ ಸಿಕ್ಕರುವ ಪ್ಲಾಟ್ ಮಾಲೀಕರಾದ ಮಂಜುಳಾ ನಂಜಾಮರಿ ಮತ್ತು ರಾಕೇಶ್ ಅವರು ಬಿಜೆಪಿ ಸಂಪರ್ಕ ಹೊಂದಿದ್ದಾರೆ ಬಿಜೆಪಿಯಿಂದ ಟಿಕೆಟ್ ಪಡೆದು ಅವರಿಬ್ಬರು ಬಿಬಿಎಂಪಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದರು ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಲು ಸಾಧ್ಯವಿಲ್ಲ ಎನ್ನುವುದನ್ನು ಮನಗಂಡಿರುವ ಬಿಜೆಪಿ ಇಂತಹ ನಾಟಕಗಳನ್ನು ಆರಂಭಿಸಿದೆ ಎಂದು ಕಾಂಗ್ರೆಸ್ ವಕ್ತಾರ ಆರ್

ಸುರ್ಜೆವಾಲಾ ಆರೋಪಿಸಿದ್ದಾರೆ

ಬಿಜೆಪಿ ಪರವಾಗಿ ಅಮಿತ್ ಷಾ ಇಂದು ಬೆಂಗಳೂರು ತುಮಕೂರು ಗ್ರಾಮೀಣ ಕುಣಿಗಲ್ನಲ್ಲಿ ಪ್ರಚಾರ ನಡೆಸಿದರು ತಮ್ಮ ಪಕ್ಷಕ್ಕೆ ರಾಜ್ಯಾದ್ಯಂತ ಜನರ ಬೆಂಬಲ ದೊರೆಯುತ್ತಿದ್ದು ಯಡಿಯೂರಪ್ಪ ನೇತೃತ್ವದ ಸರ್ಕಾರ ರಚನೆಯಾಗುವಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವುದು ಗೋಡೆ ಬರಹದಪ್ಪು ಸ್ಪಷ್ಟವಾಗಿದ್ದು ಹತಾಶಗೊಂಡಿರುವ ಕಾಂಗ್ರೆಸ್ ಪಕ್ಷ ಅನೈತಿಕ ಮತ್ತು ಸಂವಿಧಾನಕ್ಕೆ ವಿರುದ್ಧವಾದ ಪ್ರಯತ್ನಗಳನ್ನು ನಡೆಸುತ್ತಿದೆ ಏನೇ ಆದರೂ ಕಾಂಗ್ರೆಸ್ ಪಕ್ಷದ ಸಂಚು ಯಶಸ್ವಿಯಾಗುವುದಿಲ್ಲ ಜನಾಧಿಕಾರಕ್ಕೆ ಗೆಲುವು ಖಚಿತ ಎಂದು ಅವರು ಸರಣಿ ಟ್ವೀಟ್ ಮಾಡಿದ್ದಾರೆ ಅಮಿತ್ ಷಾ ನಾಳೆ ಬದಾಮಿಯಲ್ಲಿ ಪ್ರಚಾರ ನಡೆಸಲಿದ್ದಾರೆ

ಸದಾನಂದಗೌಡ ಆರೋಪಿಸಿದ್ದಾರೆ

ಈ ಪ್ರಕರಣದ ಹಿಂದೆ ರಾಜರಾಜೇತ್ವರಿನಗರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ವರ್ಥಿಯ ಕೈವಾಡವಿದೆ ಈ ಹಿಂದೆಯೂ ಇವರು ಇಂತಹ ಪ್ರಯತ್ನ ನಡೆಸಿರುವ ಉದಾಹರಣೆ ಇದ್ದು ಸಹಕರಿಸದೇ ಇರುವ ಅಧಿಕಾರಿಗಳ ವಿರುದ್ದ ದುಂಡಾವರ್ತನೆ ನಡೆಸಿದ್ದಾರೆ ಎಂದು ಸದಾನಂದಗೌಡ ಆರೋಪಿಸಿದರು

ಈ ಅಂಶವನ್ನು ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಕೆಯಿಂದ ತೆಗೆಯಬೇಕು ಎಂದು ರಾಷ್ವೀಯ ಹಿಂದೂ ಸೇನೆಯ ಮುಖ್ಯಸ್ವ ಪ್ರಮೋದ್ ಮುತಾಲಿಕ್ ಸುಪ್ರಿಂ ಕೋರ್ಟ್ಗೆ ದೂರು ಸಲ್ಲಿಸಿದ್ದಾರೆ

ಭೂಕಂಪದ ಕೇಂದ್ರ ಬಿಂದು ಆಪ್ರಾನಿಸ್ತಾನದ ಹಿಂದೂ ಖುಷ್ನಲ್ಲಿ ಪತ್ತೆಯಾಗಿದೆ